ಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ರೈತರ ಸಾಲ ಮನ್ನಾ ವಿಚಾರವಾಗಿ ಕೇಂದ್ರದ ಮೇಲೆ ಅನಾವಶ್ಚಕ ಟೀಕೆ ಬಿ

ಿತ್ತುರು ಚನ್ನಮ್ದನ ಇತಿಹಾಸವನ್ನು ಇಡೀ ದೇಶಕ್ಕೆ ಸಾರಲು ದೇಶ್ಯದ್ಧಂತ ಉತ್ಸವ ಆಚರಿಸುವಂತೆ ಕೇಂದ್ರಕ್ಕೆ ಒತ್ತಡ ಹೇರಲು ರಾಜ್ಲದ ಸಂಸದರಿಗೆ ಬಸವರಾಜ್ ಹೊರಟ್ಟ ಮನವಿ ಿ ಧಾರವಾಡ ಕನ್ನಡ ಸಾಹಿತ್ಯ ಸಮ್ಮೇಳನ ಡಿಸೆಂಬರ್ ಬದಲು ಜನೆವರಿಯಲ್ಲಿ ನಡೆಸಲು ಸಾಹಿತ್ಯ ಪರಿಷತ್ ತೀರ್ಮಾನ

ಬೆಂಗಳೂರಿನಲ್ಲಿ ಕಳೆದ ತಿಂಗಳು ನಡೆದ ಉದ್ಯೋಗ ಮೇಳ ಯಶಸ್ವಿಯಾಗಿದ್ದು ಎಲ್ಲಾ ಜಿಲ್ಲೆಗಳಲ್ಲೂ ಉದ್ಯೋಗ ಮೇಳ ಏರ್ಪಡಿಸುವಂತೆ ಜೆಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಹೇಳಿದರು ಕ್ಲಬ್ಗಳಲ್ಲಿ ಹಣ ಇಡುವವರು ಹಾಗೂ ಪಬ್ಗಳಲ್ಲಿ ಅಕ್ರಮ ಚಟುವಟಿಕೆ ನಡೆಸುವವರ ಬಗ್ಗೆ ನಿಗಾವಹಿಸಿ ರೌಡಿ ಚಟುವಟಕೆಗಳ ಮೇಲೆ ನಿಯಂತ್ರಣ ವಹಿಸುವಂತೆ ಪೋಲಿಸ್ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು

ಸರ್ಕಾರದ ಅಸ್ಟಿರತೆ ಬಗ್ಗೆ ದಿನ ನಿತ್ಯ ವರದಿ ಮಾಡಿದರೆ ಅಧಿಕಾರಿಗಳು ನಮ್ಮ ಬಗ್ಗೆ ಯಾವ ನಂಬಿಕೆ ಇಟ್ಟು ಕೆಲಸ ಮಾಡುತ್ತಾರೆ ಎಂದು ಪ್ರತ್ನಿಸಿದ ಅವರು ವಾಸ್ತವಾಂತಗಳನ್ನು ವರದಿ ಮಾಡಿ ಎಂದು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಮಾಧ್ಯಮಗಳಿಗೆ ಮನವಿ ಮಾಡಿದರು ಕೇಂದ್ರದ ಎನ್ಡಿಎ ಸರ್ಕಾರ ರೈತರ ಕಲ್ಯಾಣಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ಪ್ರಕಟಿಸಿದ್ದು ರೈತರ ಉತ್ಪನ್ನಗಳಗೆ ಬೆಂಬಲ ಬೆಲೆ ಹೆಚ್ಚಿಸಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ

ಮಂಡ್ಯ ಜಿಲ್ಲೆಯ ತ್ರೀರಂಗಪಟ್ಟಣದಲ್ಲಿ ನಿನ್ನೆ ಪಕ್ಷದ ಅಭ್ಯರ್ಥಿಪರ ಮತ ಯಾಚಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿರುವ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ರೈತರ ಸಾಲ ಮನ್ನಾ ವಿಚಾರವಾಗಿ ಕೇಂದ್ರದ ಮೇಲೆ ಅನಾವಶ್ವಕವಾಗಿ ಟೀಕೆ ಮಾಡುತ್ತಿದೆ ಎಂದು ಅಸಮಾಧಾನ ವ್ವಕ್ತಪಡಿಸಿದರು ರಾಜ್ಞದ ಅಭಿವೃದ್ದಿಗೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಉತ್ತಮವಾಗಿ ಕಾರ್ಯ ನಿರ್ವಹಿಸುತ್ತಿದೆ ಎಂದು ಜೆಡಿಎಸ್ ವರಿಷ್ಠ ಎಚ್

ಮುಂದಿನ ಚುನಾವಣೆಯಲ್ಲಿ ಸರ್ಕಾರದ ಸಾಧನೆಗೆ ಮತದಾರರು ಬೆಂಬಲ ವ್ಯಕ್ತಪಡಿಸಲಿದ್ದಾರೆ ಎಂದರು ಸ್ವಾತಂತ್ರ್ಕದ ಬೆಳ್ಳಿಚುಕ್ಕಿ ನಾಡಿನ ಕಿತ್ತೂರಿನಲ್ಲಿ ಮೂರು ದಿನಗಳ ಚನ್ನಮ್ದನ ಕಿತ್ತೂರು ಉತ್ಸವ ನಿನ್ನೆ ಸಂಜೆ ಸಡಗರ ಸಂಭ್ರಮದಿಂದ ಆರಂಭವಾಯಿತು ಕಿತ್ತೂರಿನ ಕೋಟೆ ಆವರಣದಲ್ಲಿ ನಿರ್ಮಿಸಲಾಗಿದ್ದ ಭವ್ಯ ವೇದಿಕೆಯಲ್ಲಿ ವೀರ ರಾಣಿ ಕಿತ್ತೂರು ಚನ್ನಮ್ದನ ಸಾಹಸಗಾಥೆ ಧೈರ್ಯ ಶೌರ್ಯ ಸ್ವಾಭಿಮಾನದ ಕಿಚ್ಚು ಹಾಗೂ ನಾಡಿನ ಭವ್ದ ಸಾಂಸ್ಟೃತಿಕ ಸೊಬಗು ಅನಾವರಣಗೊಂಡಿತು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಕಿತ್ತೂರು ಉತ್ತವಕ್ಕೆ ಚಾಲನೆ ನೀಡಿದರು

ಈ ಸಂಬಂಧ ರಾಜ್ಯದ ಸಂಸದರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ದೇಶದ ಉದ್ದಗಲಕ್ಕೂ ಚನ್ನಮ್ನನ ಉತ್ತವ ನಡೆಸಬೇಕು ಎಂದು ಮನವಿ ಮಾಡಿದರು ಸಂಸದ ಸುರೇತ್ ಅಂಗಡಿ ಮಾತನಾಡಿ ರಾಜ್ಯ ಸರ್ಕಾರ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ರಾಣಿ ಚನ್ನಮ್ನ ಹೆಸರಿಡಲು ಕ್ರಮಕ್ಕೆಗೊಂಡು ಕೇಂದ್ರಕ್ಕೆ ಪ್ರಸ್ತಾವ ಕಳಿಸಿದರೆ ಚನ್ನಮ್ಮ ಹೆಸರಿಡಲು ಕೇಂದ್ರ ಸರ್ಕಾರ ಮುಂದಾಗಲಿದೆ ಎಂದು ಹೇಳಿದರು ಸಂಸದ ಪ್ರಕಾಶ್ ಹುಕ್ಕೇರಿ ಮಾತನಾಡಿ ದಸರಾ ಉತ್ಸವಕ್ಕೆ ಅನುದಾನ ನೀಡುವ ಮಾದರಿಯಲ್ಲಿ ಬಜೆಟ್ ನಲ್ಲಿ ಕಿತ್ತೂರು ಉತ್ತವಕ್ಕೆ ಹಣ ಮೀಸಲಿರಿಸಬೇಕು ಎಂದು ಒತ್ತಾಯಿಸಿದರು

ಈ ನಿಟ್ಟನಲ್ಲಿ ಪ್ರಸಕ್ತ ವರ್ಷವೇ ಐದು ಕೋಟ ರೂಪಾಯಿ ಒದಗಿಸಬೇಕು

ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮ್ಮೇಳನದ ಸ್ವಾಗತ ಸಮಿತಿ ಸಮ್ಮೇಳನವನ್ನು ಜನೆವರಿಯಲ್ಲಿ ನಡೆಸಲು ಶಿಫಾರಸು ಮಾಡಿದ್ದು ಅದಕ್ಕೆ ಕೇಂದ್ರ ಸಮಿತಿ ಒಪ್ಪಿಗೆ ನೀಡಿದೆ ಎಂದರು ದೇಶಾದ್ಯಂತ ಕಡಿಮೆ ಮಾಲಿನ್ಹಕಾರಕ ಪರಿಸರ ಸ್ನೇಹಿ ಪಟಾಕಿಗಳ ತಯಾರಿಕೆ ಮತ್ತು ಮಾರಟಕ್ಕೆ ಸುಪ್ರೀಂಕೋರ್ಟ್ ಸಮ್ನತಿಸಿದೆ ಆದರೆ ಸಂಪೂರ್ಣ ಪಟಾಕಿ ನಿಷೇಧಕ್ಕೆ ನಿರಾಕರಿಸಿದೆ

ದೀಪಾವಳಿ ಮತ್ತು ಇತರ ಹಬ್ಬಗಳ ಸಂದರ್ಭದಲ್ಲಿ ಸಾಮೂಹಿಕ ಪಟಾಕಿ ಕಾರ್ಯಕ್ರಮಗಳನ್ನು ಪೋತ್ಲಾಹಿಸುವಂತೆ ಸರ್ಕಾರಕ್ಕೆ ತಿಳಿಸಿದೆ ವಾಯುಮಾಲಿನ್ಯ ನಿಯಂತ್ರಣಕ್ಕೆ ಪಟಾಕಿಗಳ ತಯಾರಿಕೆ ಮತ್ತು ಮಾರಾಟ ನಿಷೇಧಿಸುವಂತೆ ಕೋರಿ ಸಲ್ಲಿಸಲಾದ ಅರ್ಜೆಯ ವಿಚಾರಣೆ ನಡೆಸಿದ ನ್ನಾಯಾಲಯ ಈ ತೀರ್ಪು ನೀಡಿದೆ ಪರಿಸರ ಸ್ಟೇಹಿ ದೀಪಾವಳಿಯನ್ನು ಉತ್ತೇಜಿಸುವ ಸಲುವಾಗಿ ಕೇಂದ್ರ ಪರಿಸರ ಸಚಿವಾಲಯ ಹೆಸಿರು ದೀಪಾವಳಿ ಸ್ವಾಸ್ಟ್ಯ ದೀಪಾವಳಿ ಅಭಿಯಾನವನ್ನು ಕೈಗೆತ್ತಿಕೊಂಡಿದೆ

ಹೊಸದಿಲ್ಲಿಯಲ್ಲಿ ನಿನ್ನೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಈ ಕುರಿತು ಮಾತನಾಡಿದ ಕೇಂದ್ರ ಪರಿಸರ ಖಾತೆ ಸಚಿವ ಡಾಕ್ಟರ್ ಹರ್ಷವರ್ಧನ ಈ ಅಭಿಯಾನವನ್ನು ದೇಶಾದ್ಯಂತ ಕೈಗೆತ್ತಿಕೊಂಡು ಪರಿಸರ ಸಂರಕ್ಷಣೆ ವಿಚಾರದ ಒಳ್ಳೆಯ ಅಂಶಗಳನ್ನು ಅಭಿಯಾನದಲ್ಲಿ ಸೇರಿಸಿಕೊಳ್ಳಲಾಗುವುದು ಜೊತೆಗೆ ಎಲ್ಲಾ ಶಾಲೆಗಳು ಈ ಅಭಿಯಾನದಲ್ಲಿ ಭಾಗಿಯಾಗುವಂತೆ ಉತ್ತೇಜಿಸಲಾಗುವುದು ಎಂದು ಹೇಳಿದರು

ಹುಬ್ಬಳ್ಳಯ ಇ ಎಸ್ ಐ ಆಸ್ವತ್ರೆಯನ್ನು ಮೇಲ್ದರ್ಜಿಗೊಳಿಸುವ ಯೋಜನೆಯ ಶಂಕುಸ್ಥಾಪನೆಯನ್ನು ಕಾರವಾರ ರಸ್ತೆಯ ಇ ಎಸ್

ಕರ್ನಾಟಕ ಕಲಾ ಮಹಾವಿದ್ಯಾಲಯದ ಮಹಾದ್ವಾರದ ಬಳಿ ಶಾಸಕ ಅಮೃತ ದೇಸಾಯಿ ಜಿಲ್ಲಾಧಿಕಾರಿ ದೀಪಾ ಚೋಳನ್ ಅವರು ಅಭಿಯಾನವನ್ನು ಬರಮಾಡಿಕೊಂಡು ಗಾಂಧಿ ಪ್ರತಿಮೆಗೆ ಪುಷ್ವನಮನ ಸಲ್ಲಿಸಿದರು ಮಂಡ್ಯ ಜಿಲ್ಲೆಯಲ್ಲಿ ಜಾರಿಯಲ್ಲಿರುವ ಚುನಾವಣಾ ಮಾದರಿ ನೀತಿ ಸಂಹಿತೆಯನ್ನು ರಾಜಕೀಯ ಪಕ್ಷಗಳ ಅಭ್ವರ್ಥಿಗಳು ಪ್ರತಿನಿಧಿಗಳು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿ ಎನ್ ಮಂಜುತ್ರೀ ಹೇಳಿದ್ದಾರೆ ಮಂಡ್ಟ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಮಂಡ್ಟ ಲೋಕಸಭಾ ಉಪ ಚುನಾವಣೆ ಹಿನ್ನೆಲೆ ಕರೆಯಲಾಗಿದ್ದ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು

ಇದಕ್ಕೂ ಮುನ್ನ ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿಗೆ ಅರಮನೆಯಿಂದ ಬಂದ ರತ್ನ ಖಚತ ಚಿನ್ನದ ಆಭರಣಗಳಿಂದ ಅಲಂಕಾರ ಮಾಡಲಾಗಿತ್ತು ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿಯನ್ನು ಮಹಾಬಲೇಶ್ವರ ದೇವಸ್ಥಾನದಲ್ಲಿಟ್ಟು ವಿಶೇಷ ಪೂಜೆ ಸಲ್ಲಿಸಿ ಚಾಮುಂಡಿ ಬೆಟ್ಟದ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಲಾಯಿತು

್ತಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ರೈತರ ಸಾಲ ಮನ್ನಾ ವಿಚಾರವಾಗಿ ಕೇಂದ್ರದ ಮೇಲೆ ಅನಾವಶ್ವಕ ಟೀಕೆ ಬಿ

ಯಡ್ಯೂರಪ್ಪ ಅಸಮಾಧಾನ ಿತ್ತುರು ಚನ್ನಮ್ನನ ಇತಿಹಾಸವನ್ನು ಇಡೀ ದೇಶಕ್ಕೆ ಸಾರಲು ದೇಶ್ವಾದ್ಯಂತ ಉತ್ತವ ಆಚರಿಸುವಂತೆ ಕೇಂದ್ರಕ್ಕೆ ಒತ್ತಡ ಹೇರಲು ರಾಜ್ಯದ ಸಂಸದರಿಗೆ ಬಸವರಾಜ್ ಹೊರಟ್ಟ ಮನವಿ ್ಟಿ ಧಾರವಾಡ ಕನ್ನಡ ಸಾಹಿತ್ಯ ಸಮ್ಮೇಳನ ಡಿಸೆಂಬರ್ ಬದಲು ಜನೆವರಿಯಲ್ಲಿ ನಡೆಸಲು ಸಾಹಿತ್ಯ ಪರಿಷತ್ ತೀರ್ಮಾನ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು